ಆಡಳಿತಾರೂಢ ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿಕೂಟ ಅಧಿಕಾರ ಹಿಡಿಯಲಿದೆ ಪರಿಯಾಣದಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಪ ಬಹುಮತ ದೊರೆಯುವ ಸಾಧ್ಯತೆ ಇಲ್ಲ

ನಾಲ್ಲು ಮಂದಿ ಪಕ್ಷೇತರರು ಗೆಲುವು ಸಾಧಿಸಿದ್ದು ಸಮಾಜವಾದಿ ಪಕ್ಷ ಹಾಗೂ ಎಐಎಂಐಎಂ ಯಾವುದೇ ಕ್ಷೇತ್ರದಲ್ಲೂ ಗೆಲುವು ಪಡೆದಿಲ್ಲ

ಮುಖ್ಯಮಂತ್ರಿ ಮನೋಹರ್ಲಾಲ್ ಕಟ್ಟರ್ ಅವರು ಕಮಾಲ್ ಕ್ಷೇತ್ರದಲ್ಲಿ ಗೆದಿದ್ದಾರೆ ಕ್ಷೇತಾಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಣದೀಪ್ಸಿಂಗ್ ಸುರ್ಜೆವಾಲ ಪರಾಭವಗೊಂಡಿದ್ದಾರೆ ಬಿಜೆಪಿಯ ಲೀಲಾರಾಮ್ ಸುರ್ಜೆವಾಲ ಅವರನ್ನು ಪರಾಭವಗೊಳಿಸಿದ್ದಾರೆ ಗರಿ ಸಂಪ್ಲಾ ಕಿಲೋಲ್ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಬೂಪಿಂದರ್ ಸಿಂಗ್ ಕೂಡಾ ಗೆಲುವು ಸಾಧಿಸಿದ್ದಾರೆ

ಮಹಾರಾಷ್ಷದ ಸತಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಉದಯನ್ ರಾಜೀ ಬೋಸ್ಲೆ ಅವರು ಹಿನ್ನಡೆಯಲ್ಲಿದ್ದು ಎನ್ಸಿಪಿಯ ಶ್ರೀನಿವಾಸ್ ಪಾಟೀಲ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಿಹಾರದ ಸಮಸ್ತಿಪುರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಡಾ ಅಶೋಕ್ಕುಮಾರ್ ಹಿನ್ನಡೆಯಲ್ಲಿದ್ದು ಎನ್ಡಿಎ ಮೈತ್ರಿ ಕೂಟದ ಎಲ್ಜೆಪಿ ಅಭ್ಯರ್ಥಿ ಪ್ರಿನ್ಸ್ರಾಜ್ ಮುನ್ನಡೆಯಲ್ಲಿದ್ದಾರೆ ಸಿಕ್ಕಿಂನಲ್ಲಿ ನಡೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚ ಒಂದು ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿದೆ ಮುಖ್ಯಮಂತ್ರಿ ಹಾಗೂ ಎಸ್ಕೆಎಂ ಪಕ್ಷದ ಅಧ್ಯಕ್ಷ ಶ್ರೇಮ್ ಸಿಂಗ್ ತಮಾಂಗ್ ಹೋಕ್ಲಾಕ್ ಕಮಾರ್ಗ್ ಕ್ವೇತ್ರದಲ್ಲಿ ಗೆಲುವು ದಾಖಲಿಸಿದ್ದಾರೆ ಹಿಮಾಚಲ ಪ್ರದೇಶದ ಎರಡೂ ಕ್ಷೇತ್ರಗಳನ್ನು ಬಿಜೆಪಿ ತನ್ನದಾಗಿಸಿಕೊಂಡಿದೆ ಪುದುಚೇರಿಯ ಕಾಮರಾಜ್ನಗರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಾನ್ಕುಮಾರ್ ಗೆದ್ದಿದ್ದಾರೆ ಕೇರಳದ ಎಲ್ಲಾ ಐದು ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ ಹಾಗೂ ಸಿಪಿಐಎಂ ತಲಾ ಎರಡು ಕ್ಷೇತ್ರಗಳಲ್ಲಿ ಇಂಡಿಯನ್ ಯುನಿಯನ್ ಮುಸ್ಲಿಂ ಲೀಗ್ ಒಂದು ಕ್ಷೇತ್ರಗಳಲ್ಲಿ ಗೆಲುವ ಸಾಧಿಸಿದೆ ಅರುಣಾಚಲ ಪ್ರದೇಶದ ಪಶ್ಚಿಮಾ ಕೋನ್ಸಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಚಾಕತ್ ಅಬೋ ಗೆದ್ದಿದ್ದಾರೆ ತಮಿಳುನಾಡಿನಲ್ಲಿ ರಿಕ್ರಾವಂಡಿ ಕ್ಷೇತ್ರದಲ್ಲಿ ಎಐಎಡಿಎಂಕೆ ತೆಲಂಗಾಣದಲ್ಲಿ ಟಆರ್ಎಸ್ ಗೆಲುವು ದಾಖಲಿಸಿದೆ ಉತ್ತರ ಶ್ರದೇಶದ ಎಲ್ಲಾ ಐದು ಕ್ಷೇತ್ರದ ಫಲಿತಾಂಶ ಪ್ರಕಟವಾಗಿದ್ದು ಗಂಗೋ ಲಕ್ನೋ ಕಂಟೋನ್ಕೆಂಟ್ ಹಾಗೂ ಗೋವಿಂದನಗರ ಕ್ಷೇತ್ರದಲ್ಲಿ ಬಿಜೆಪಿ ಪ್ರತಾಪ್ಗರ್ನಲ್ಲಿ ಅಪ್ನಾದಳ್ ಹಾಗೂ ಜ್ಟೆಯಿದ್ಪುರ್ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಗೌರವಕುಮಾರ್ ಗೆಲುವು ಪಡೆದಿದ್ದಾರೆ ಬಿಹಾರದ ನಾಲ್ಕು ಕ್ಷೇತ್ರಗಳಲ್ಲಿ ಆರ್ಜೆಡಿ ಎರಡು ಎಐಎಂಐಎಂ ಹಾಗೂ ಪಕ್ಷೇತರರು ತಲಾ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ನಾಥ್ನಗರ ಕ್ಷೇತ್ರದಲ್ಲಿ ಜನತಾದಳ ಮುನ್ನಡೆಯಲ್ಲಿದೆ ಮಧ್ಯಪ್ರದೇಶದ ಜಾಬುವಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕಾಂತಿಲಾಲ್ ಬುವೇರಿಯಾ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಗುಜರಾತ್ನ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದೆ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಬಿಜೆಪಿ ಒಂದು ಸ್ಥಾನದಲ್ಲಿ ಗೆಲುವು ಪಡೆದಿದೆ

ಜಮ್ನು ಮತ್ತು ಕಾತ್ನೀರ ಲಡಾಕ್ ಭಾಗದಲ್ಲಿ ಪಕ್ಷದ ಆಧಾರದಲ್ಲಿ ಈ ಚುನಾವಣೆ ನಡೆಯಿತು

ಮಹಾರಾಷ್ಟ ಹಾಗೂ ಪರಿಯಾಣದಲ್ಲಿ ಮತ್ತೆ ಅಧಿಕಾರ ಚುಕ್ಕಾಣೆ ಹಿಡಿಯುವುದಾಗಿ ಬಿಜೆಪಿ ವಿಶ್ವಾಸ ವ್ಯಕ್ತಪಡಿಸಿದೆ ಬಿಜೆಪಿ ವಕ್ತಾರ ಜಿವಿಎಲ್ ನರಸಿಂಹರಾವ್ ಆಕಾಶವಾಣಿಯೊಂದಿಗೆ ಮಾತನಾಡಿ ಮಹಾರಾಷ್ಟದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿ ಕೂಟ ಗೆಲುವು ಸಾಧಿಸಿದ್ದು ಅಧಿಕಾರ ಸೂತ್ರ ಹಿಡಿಯಲಿದೆ ಎಂದು ಹೇಳಿದರು ಪರಿಯಾಣದಲ್ಲಿ ಬಿಜೆಪಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದ್ದು

ಪರಿಯಾಣ ಕಾಂಗ್ರೆಸ್ ಮುಖ್ಯಸ್ಥೆ ಕುಮಾರಿ ಶೆಲ್ವಾ ಕಾಂಗ್ರೆಸ್ ಅಧಿಕಾರ ಹಿಡಿಯುವ ವಿಶ್ವಾಸ ಹೊಂದಿದೆ ಎಂದು ಹೇಳದರು ಶಿವಸೇನಾ ನಾಯಕ ಸಂಜಯ್ ರಾವತ್ ಮಾತನಾಡಿ ಮಹಾರಾಷ್ಷದಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸುವುದಾಗಿ ಹೇಳದ್ದಾರೆ ಕಾಂಗ್ರೆಸ್ ವಕ್ತಾರ ಸಚಿನ್ ರಾವತ್ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡುವುದು ನಮ್ನ ಪಕ್ಷದ ಆದ್ದತೆಯಾಗಿದೆ ಎಂದು ತಿಳಿಸಿದ್ದಾರೆ

ತಮ್ನ ಸಂಸದೀಯ ಕ್ಷೇತ್ರ ವಾರಣಾಸಿಯ ಕಾರ್ಯಕರ್ತರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಅವರು ಕಾಶಿಯಲ್ಲಿ ಪಕ್ಷದ ಕಾರ್ಯಕರ್ತರು ಪಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ನಿಟ್ಲಿನಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ನಚ್ಚತಾ ಅಭಿಯಾನ ಕುರಿತು ಕಾರ್ಯಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಪ್ರಧಾನಮಂತ್ರಿಯವರು ಸ್ವಚ್ಚತಾ ಅಭಿಯಾನ ಕಾರ್ಯಕ್ರಮವಲ್ಲ ಅದೊಂದು ಸಾಂಕೇತಿಕ ಅಭಿಯಾನವಾಗಿದ್ದು ಜನರಲ್ಲಿ ಬದಲಾವಣೆ ತರುವ ಮೂಲಕ ಇದನ್ನು ಆಂದೋಲನ ರೂಪವಾಗಿ ಮುಂದುವರಿಸಬೇಕೆಂದು ಸಲಹೆ ಮಾಡಿದ್ದಾರೆ

ರಾಷ್ಷೀಯ ಹಿತಾಸಕ್ತಿ ಉದ್ದೇಶದಿಂದ ಜಮ್ನು ಕಾಶ್ಮೀರದಲ್ಲಿ ಸರ್ಕಾರ ಹಲವಾರು ನಿರ್ಬಂಧಗಳನ್ನು ವಿಧಿಸಬಹುದು ಆದರೆ ಕಾಲ ಕಾಲಕ್ಕೆ ಇವುಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಜಮ್ನು ಕಾಶ್ನೀರಕ್ಷೆ ನೀಡಲಾಗಿದ್ದ ವಿಶೇಷ ಅಧಿಕಾರ ರದ್ದುಪಡಿಸಿದ ತೀರ್ಮಾನ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜ ವಿಚಾರಣೆ ನಡೆಸಿದ ಮೂವರು ನ್ಯಾಯಮೂರ್ತಿಗಳ ನ್ಯಾಯಪೀಠ ಈ ವಿಷಯ ತಿಳಿಸಿದೆ

ಉಭಯ ದೇಶಗಳ ಅಧಿಕಾರಿಗಳು ಡೇರಾ ಬಾಬಾ ನಾನಕ್ ಜೀರೋ ಪಾಯಿಂಟ್ನಲ್ಲಿ ಈ ಒಪ್ಪಂದಕ್ಕೆ ಅಂಕಿತ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಇಲಾಖೆ ರಕ್ಷಣೆ ಮತ್ತು ಗೃಹ ವ್ಯವಹಾರಗಳ ಇಲಾಖೆ ಹಾಗೂ ಪಂಜಾಬ್ ಸರ್ಕಾರದ ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೆಂಬರ್ನಲ್ಲಿ ಈ ಕಾರಿಡಾರ್ಅನ್ನು ಉದ್ವಾಟಿಸಲಿದ್ದಾರೆ ಇದು ಭಾರತದ ಪಂಜಾಬ್ನಲ್ಲಿರುವ ಡೇರಾ ಬಾಬಾ ನಾನಕ್ ಗುರುದ್ವಾರದಿಂದ ಆರಂಭವಾಗಿ ಪಾಕಿಸ್ತಾನದ ಪಂಜಾಬ್ ವಲಯದ ನಾರೋವಾಲ್ ಜಲ್ಲೆಯಲ್ಲಿರುವ ಕರ್ತಾರ್ಪುರ್ ಗುರುದ್ವಾರಗೆ ಸಂಪರ್ಕ ಕಲ್ಪಿಸಲಿದೆ ಕರ್ತಾರ್ಪುರ್ ಅಂತಾರಾಷ್ಷೀಯ ಗಡಿಯಿಂದ ಕೇವಲ ನಾಲ್ಲು ಕಿಲೋ ಮೀಟರ್ ದೂರದಲ್ಲಿದೆ ವೀಸಾ ರಹಿತವಾಗಿ ಕರ್ತಾರಪುರ್ಗೆ ಸಂಚರಿಸಲು ಈ ಒಪ್ವಂದದಿಂದ ನೆರವಾಗಲಿದೆ

ಪ್ರಮುಖ ಹತ್ತು ವಲಯಗಳ ಷ್ಟೆಕಿ ಏಳು ವಲಯಗಳಲ್ಲಿ ಭಾರತ ಉತ್ತಮ ಸಾಧನೆ ಮಾಡಿದೆ ನಿರ್ದಿಷ್ಷವಾಗಿ ನಿರ್ಮಾಣ ವಲಯದಲ್ಲಿ ಅನುಮೋದನೆ ಆಸ್ತಿ ನೋಂದಣಿ ು ಎದೇಶಿಗಳಲ್ಲಿ ವ್ಯಾಪಾರ ತೆರಿಗೆ ಪಾವತಿ ಸೂಚ್ಚಂಕದಲ್ಲಿನ ಸುಧಾರಣೆಗಳ ಫಲವಾಗಿ ಭಾರತ ತನ್ನ ಸ್ಥಾನವನ್ನು ಮತ್ತಪ್ಪು ಸುಭದ್ರಗೊಳಿಸಿಕೊಂಡಿದೆ

ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ವಾಯುಭಾರ ಒತ್ತಡದ ಪರಿಣಾಮ ಒಡಿಶಾದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಇದರಿಂದಾಗಿ ಜನಜೀವನ ಅಸ್ತವ್ಚಸ್ತಗೊಂಡಿದೆ ಈ ಮಧ್ಯೆ ಕೇಂದ್ರ ಹವಾಮಾನ ಇಲಾಖೆ ಮುಂದಿನ ಎರಡು ದಿನಗಳ ಕಾಲ ಒಡಿಶಾದಲ್ಲಿ ಭಾರಿ ಮಳೆ ಮುನೂಚನೆ ನೀಡಿದೆ